ಹರಿಯಾಣದ ಅಂಬಾಲಾ ವಾಯುನೆಲೆಯಲ್ಲಿರುವ ಭಾರತೀಯ ವಾಯುಪಡೆಗೆ ಈ ಯುದ್ದ ವಿಮಾನಗಳನ್ನು ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತದೆ ಫ್ರೆಂಚ್ ವಾಯುಯಾನ ಸಂಸ್ಥೆ ಡಸಾಲ್ಡ್ ನಿರ್ಮಿಸಿರುವ ಈ ಯುದ್ದ ವಿಮಾನಗಳು ದಕ್ಷಿಣ ಫ್ರಾನ್ಸ್ನ ಬೋರ್ಡೆಕ್ಸ್ನ ಮೆರಿಗ್ವಾಕ್ ವಾಯುನೆಲೆಯಿಂದ ಹಾರಾಟ ಆರಂಭಿಸಿವೆ

ದಾರಿ ಮಧ್ಯೆ ಯುನ್ವೆಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಲ್ಲಿರುವ ಫ್ರೆಂಚ್ ವಾಯುನೆಲೆಯಲ್ಲಿ ಇಂಧನ ತುಂಬಿಸಲು ಒಂದು ಬಾರಿ ನಿಲ್ಲಿಸಲಾಗಿದೆ ಹತ್ತು ವಿಮಾನಗಳ ಪೂರ್ವೆಕೆಯನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಲಾಗಿದೆ ಆದರೆ ಐದು ವಿಮಾನಗಳನ್ನು ತರಬೇತಿ ಉದ್ದೇಶಕ್ಕಾಗಿ ಫ್ರಾನ್ಸ್ನಲ್ಲೇ ಉಳಿಸಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳ ಪಾಲುದಾರರೊಂದಿಗೆ ಭವಿಷ್ಯದ ದೃಷ್ಟಿಕೋನ ಮತ್ತು ಮಾರ್ಗಸೂಚಿಯ ಕುರಿತು ಚರ್ಚೆ ನಡೆಸಲಿದ್ದಾರೆ ಸಾಲ ಮತ್ತು ವಿತರಣೆಗೆ ಸಮರ್ಥ ಮಾದರಿಗಳು ತಂತ್ರಜ್ಞಾನದ ಮೂಲಕ ಆರ್ಥಿಕ ಸಬಲೀಕರಣ ಆರ್ಥಿಕ ವಲಯದ ಸುಸ್ಡಿರತೆಗಾಗಿ ವಿವೇಕಯುತ ಮಾದರಿಗಳು ಮುಂತಾದ ವಿಷಯಗಳು ಸಭೆಯ ಕಾರ್ಯಸೂಚಿಯಲ್ಲಿ ಸೇರಿವೆ ಎಂಎಸ್ಎಂಇಗಳು ಸೇರಿದಂತೆ ಮೂಲಸೌಕರ್ಯ ಕ್ವಡಿ ಸ್ತಳೀಯ ಉತ್ಸಾದನೆಗೆ ಹಣಕಾಸು ಒದಗಿಸುವ ಮೂಲಕ ಭಾರತದ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುವಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸುತ್ತಿದೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಸಹ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಇಂದು ಅಂತಾರಾಷ್ಟ್ರೀಯ ಹುಲಿ ದಿನ

ಕೇಂದ್ರ ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅಖಿಲ ಭಾರತ ಹುಲಿ ಗಣತಿ ವರದಿಯನ್ನು ನಿನ್ನೆ ಬಿಡುಗಡೆ ಮಾಡಿದರು ಇದೇ ಸಂದರ್ಭದಲ್ಲಿ ಸಚಿವರು ಮರಿ ಹುಲಿಯ ಚಿತ್ರವನ್ನು ಸಹ ಬಿಡುಗಡೆ ಮಾಡಿದರು

ಹುಲಿ ನಿಸರ್ಗದ ಅಪರೂಪದ ಪ್ರಾಣಿಯಾಗಿದೆ ಅವುಗಳ ಇರುವಿಕೆ ಅರಣ್ಯಗಳ ಉತ್ತಮ ಸ್ಥಿತಿಯನ್ನು ಸೂಚಿಸುತ್ತದೆ ಎಂದು ಹೇಳಿದರು

ಜಗತ್ತಿನಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಿಸಲು ಸಾಧ್ಯವಿರುವ ಎಲ್ಲಾ ನೆರವು ಕಲ್ಸಿಸಲು ಭಾರತ ಸಿದ್ದವಿದೆ ಎಂದು ಸಚಿವರು ಪ್ರಕಟಿಸಿದರು ನಿಸರ್ಗದೊಂದಿಗೆ ಬದುಕುವ ಸೌಹಾರ್ದಯುತ ಸಂಸ್ಕ್ವ ತಿಯಿಂದಾಗಿ ದೇಶದಲ್ಲಿ ಜೀವ ವೈವಿಧ್ಯ ರಕ್ಷಿಸಲು ನೆರವಾಗಿದೆ ಎಂದು ಅವರು ಹೇಳಿದ್ದಾರೆ

ಇದರೊಂದಿಗೆ ಅವರು ಅಯೋಧ್ಯೆಯಲ್ಲಿ ಹಲವು ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ

ರಾಮಾಯಣ ಕಥಾನಕವನ್ನು ಬಿಂಬಿಸುವ ಚಿತ್ರಗಳನ್ನು ರಚಿಸುತ್ತಿರುವುದು ವಿಶೇಷ ಪ್ರಧಾನಮಂತ್ರಿ ಅಯೋಧ್ಯೆ ಪ್ರವೇಶಿಸುವ ಮಾರ್ಗವನ್ನು ವಿಶೇಷವಾಗಿ ಸಿಂಗರಿಸಲಾಗುತ್ತಿದೆ ನಗರದ ಹಲವು ಕಡೆ ಅತ್ಯಾಕರ್ಷಕ ದ್ವಾರಗಳನ್ನು ನಿರ್ಮಿಸಲಾಗಿದೆ ಕಟ್ವಡಗಳನ್ನು ಶೃಂಗರಿಸಲಾಗುತ್ತಿದೆ ಎಂದು ನಗರದ ಮೇಯರ್ ರಿಷಿಕೇಶ್ ಉಪಾದ್ಯಾಯ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ ಭೂಮಿ ಪೂಜೆಗೆ ಎರಡು ದಿನ ಮುಂಚಿತವಾಗಿ ಅಯೋಧ್ಯೆಯ ಎಲ್ಲಾ ಕಟ್ವಡಗಳ ಮೇಲೆ ಕೇಸರಿ ಧ್ಲಜಗಳು ರಾರಾಜಿಸಲಿದ್ದು ಪುರಾತನ ನಗರದ ಪ್ರತಿ ಮನೆಗಳಲ್ಲೂ ರಾಮ ಕೀರ್ತನೆ ಹಾಗೂ ರಾಮಚರಿತ ಮಾನಸ ಪಠಣ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ ಎಂದು ಅವರು ತಿಳಿಸಿದ್ದಾರೆ

ಮನೆಯಲ್ಲಿ ಮಕ್ಕಳಿಗೆ ಅಂತರ್ಗತ ಶಿಕ್ಷಣವನ್ನು ಖಾತ್ರಿಪಡಿಸಿಕೊಳ್ಳಲು ಮತ್ತು ಕಲಿಕೆಯ ಅಂತರವನ್ನು ಕಡಿಮೆ ಮಾಡಲು ಮಾನವ ಸಂಪನ್ಮೂಲ ಸಚಿವಾಲಯ ರಾಜ್ಯಗಳ ಶಿಕ್ಷಣ ಇಲಾಖೆಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಳವಡಿಸಿಕೊಂಡ ನವೀನ ವಿಧಾನಗಳ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ